ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಎಸ್ಪಿಯ ಎನ್ ಮಹೇಶ್ ರಾಜೀನಾಮೆ ಸರ್ಕಾರಕ್ಕೆ ಬೆಂಬಲ ಮುಂದುವರೆಸುವುದಾಗಿ ಸ್ಪಷ್ಟನೆ ರ್ನೆತರ ಸಾಲಮನ್ನಾಗೆ ಬ್ಲಾಂಕುಗಳು ಮಾಹಿತಿ ಸಹಕಾರ ನೀಡಬೇಕು ಮುಖ್ಯಮಂತ್ರಿ

ಇಂದು ವಿಶ್ವ ನೇತ್ರ ದೃಷ್ಠಿ ದಿನಾಚರಣೆ

ಮಹೇತ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅವರು ತಮ್ನ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ಈಗ ಸ್ನಲ್ಲ ಹೊತ್ತಿಗೆ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜ್ದದಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಸದೃಢಗೊಳಿಸಲು ಹಾಗೂ ತಮ್ಮ ಕ್ಷೇತ್ರದ ಜನತೆಯ ಜೊತೆ ತೊಡಗಿಕೊಳ್ಳುವ ಉದ್ದೇಶದಿಂದ ಮಂತ್ರಿಪದವಿಗೆ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದರು ಸಚಿವರಾಗಿದ್ದುಕೊಂಡು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಸಮಯಾವಕಾಶವಾಗದ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಆದರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಸಮಿತ್ರ ಸರ್ಕಾರಕ್ಕೆ ತಮ್ಮ ಬೆಂಬಲ ಮುಂದುವರೆಯುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು

ಈ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿ ರಿಸರ್ವ್ ಬ್ಯಾಂಕಿನಿಂದ ಬ್ಯಾಂಕುಗಳಿಗೆ ನಿರ್ದೇತನ ಬಂದರೆ ಆದಷ್ಟು ಬೇಗ ಸಾಲಮನ್ನಾ ಆಗುತ್ತದೆ ಮುಂದಿನ ತಿಂಗಳಿನಿಂದ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗುವುದು

ರಾಷ್ಟಮಟ್ಟದಲ್ಲಿ ಬೃಹತ್ ಮೈತ್ರಿಕೂಟ ರಚನೆ ಬಹಳಷ್ಟು ಶಂಕಾಸ್ವದ ಎಂದು ಮಾಜಿ ಶ್ರಧಾನಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಹೇಳದ್ದಾರೆ

ರಾಜಕಾರಣವನ್ನು ಸ್ವಚ್ಛಗೊಳಿಸುವ ನಿಟ್ಟನಲ್ಲಿ ಜಯಪ್ರಕಾಶ್ ನಾರಾಯಣ್ ನಡೆಸಿದ ಆಂದೋಲನವನ್ನು ರಾಜಕಾರಣಿಗಳು ಸ್ಕರಿಸುವುದು ಮುಖ್ಯವೆಂದು ದೇವೇಗೌಡ ಹೇಳಿದರು

ವೇಣುಗೋಪಾಲ್ ಮತ್ತು ರಮೇಶ್ಗೌಡ ಇಂದು ಸದಸ್ಟರಾಗಿ ಪ್ರಮಾಣವಚನ ಸ್ವೀಕರಿಸಿದರು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಭಾಪತಿ ಬಸವರಾಜು ಹೊರಟ್ಟ ಅವರ ಸಮ್ಮಖದಲ್ಲಿ ನೂತನ ಸದಸ್ದರು ಪ್ರಮಾಣವಚನ ಸ್ವೀಕರಿಸಿದರು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೂಗುಚ್ವ ನೀಡಿ ನೂತನ ಸದಸ್ಟರನ್ನು ಅಭಿನಂದಿಸಿದರು

ಪಕ್ಷದ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಈ ವಿಷಯ ತಿಳಿಸಿ ಮಂಡ್ಕ ಲೋಕಸಭಾ ಕ್ಷೇತ್ರದಿಂದ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿ ಡಾ ಸಿದ್ದರಾಮಯ್ಯ ಶಿವಮೊಗ್ಗ ಕ್ಷೇತ್ರದಿಂದ ಬಿ

ರಾಫವೇಂದ್ರ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಜೆ ಶಾಂತ ಬಿಜೆಪಿ ಅಭ್ವರ್ಥಿಗಳಾಗಿರುತ್ತಾರೆ ಎಂದು ತಿಳಿಸಿದರು ಇದಲ್ಲದೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀಕಾಂತ್ ಕುಲಕರ್ಣಿ ಬಿಜೆಪಿ ಉಮೇದುವಾರರಾಗಿರುತ್ತಾರೆಂದು ಯಡಿಯೂರಪ್ಪ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿ ಕೇಂದ್ರಸಚಿವ ಅನಂತಕುಮಾರ್ ಅವರ ಕಚೇರಿಯಲ್ಲಿ ಈ ನಿಮಿತ್ತ ಕಾರ್ಯಕ್ರಮವೊಂದು ಏರ್ಪಾಡಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ಆರ್ ಅಶೋಕ್ ವಿ ಸೋಮಣ್ಣ ಶಿಕ್ಷಣತಜ್ಞ ದೊರೆಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು ಸರ್ವಾಧಿಕಾರ ಪ್ರಜಾಪ್ರಭುತ್ವ ವಿಷಯ ಕುರಿತ ಛಾಯಾಚಿತ್ರ ಪ್ರದರ್ಶನ ವ್ಯವಸ್ಥೆಯಾಗಿದೆ ಜಯಪ್ರಕಾಶ್ ನಾರಾಯಣ್ ಅವರು ನಾಗರಿಕ ಸ್ವಾತಂತ್ರ್ಯ ಮತ್ತು ಮಕ್ತಿ ಫನತೆಯನ್ನು ಎಕ್ತಿಹಿಡಿಯುವಲ್ಲಿ ಮಹತ್ವದ ಹೋರಾಟ ನಡೆಸಿದ್ದರು ಎಂದು ರಾಪ್ಪಪ್ರತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಸಂದರ್ಭದಲ್ಲಿ ಸಂದೇಶವೊಂದನ್ನು ನೀಡಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ದುರ್ಬಲರ ಏಳಿಗೆಗಾಗಿ ಜೆಪಿ ನಡೆಬದ್ದ ಪ್ರಯತ್ನಗಳನ್ನು ದೇಶ ಸದಾ ಕೃತಜ್ಞತೆಯಿಂದ ಸ್ಮರಿಸುತ್ತದೆ ಎಂದು ಸ್ಮರಿಸಿದ್ದಾರೆ ವಿಕ್ವ ನೇತದ್ವಷ್ಟಿ ದಿನದ ಅಂಗವಾಗಿ ಬೆಂಗಳೂರಿನ ಮಿಂಟೋ ಕಣ್ಣಾಸ್ತ್ರತೆಯಲ್ಲಿ ಜನಜಾಗೃತಿ ಜಾಥಾ ಹಾಗೂ ವಿಶೇಷ ಅಂಜೆ ಲಕೋಟೆ ಬಿಡುಗಡೆ ಕಾರ್ಯಕ್ರಮ ಏರ್ಪಾಡಾಗಿತ್ತು ಜಾಥಾ ಉದ್ರಾಟಿಸಿ ಮಾತನಾಡಿದ ಆರೋಗ್ಯ ಇಲಾಖೆ ನಿರ್ದೇಶಕ ಡಾ

ಜನರು ಕಣ್ಣಿನ ಕಾಯಿಲೆ ಬಗ್ಗೆ ಇರುವ ಮೂಢನಂಬಿಕೆ ಕೈಬಿಟ್ಟು ಸಮಸ್ಕೆ ಕಂಡ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಡಯಾಬಿಟಕ್ ರೆಟನೋಪಥಿ ಗ್ಲಕೋಮಾ ಮಕ್ಕಳ ದೃಷ್ಠಿ ಸಮಸ್ಕೆ ಹೀಗೆ ಕಣ್ಣಿನ ಎಲ್ಲಾ ಕಾಯಿಲೆಗಳಗೂ ಈಗ ಸರ್ಕಾರಿ ಆಸ್ಷತ್ರೆಗಳಲ್ಲಿ ಅತ್ಯಾಧುನಿಕ ಚಿಕಿತ್ಸೆಗಳಿವೆ ಎಂದು ಅವರು ಹೇಳಿದರು ದೃಷ್ಠಿದಾನ ಶ್ರೇಷ್ಠವಾದದ್ದು ಶ್ರತಿಯೊಬ್ಬರು ಕಣ್ಣು ದಾನಮಾಡಬಹುದಾಗಿದೆ ಈ ನಿಟ್ಟನಲ್ಲಿ ಹೆಚ್ಚನ ರೀತಿಯಲ್ಲಿ ಜನತೆ ಮುಂದೆಬರಬೇಕೆಂದು ಡಾ ಪುಷ್ವರಾಜ್ ಕರೆ ನೀಡಿದರು

ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಆಯೋಜಿಸಿರುವ ಪಾರಂಪರಿಕ ಉಡುಗೆಯಲ್ಲಿ ಪಾರಂಪರಿಕ ನಡಿಗೆಗೆ ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ಚಾಲನೆ ನೀಡಿದರು ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಮಹಿಳಾ ದಸರಾ ಸಂಭ್ರಮ ಗರಿಗೆದರಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಖಾತೆ ಸಚಿವೆ ಡಾ ಜಯಮಾಲಾ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಹಿಳೆಯರ ಅಭ್ಯುದಯಕ್ಷೆ ಸರ್ಕಾರ ಆರಂಭಿಸಿರುವ ಹಲವಾರು ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಮಹಿಳೆಯರು ತಮಗಿರುವ ಅವಕಾಶವನ್ನು ಪಡೆದುಕೊಂಡಾಗಲಷ್ಟೆ ಸಮಾಜದ ಸುಧಾರಣೆ ಸಾಧ್ಯ ಎಂದು ಹೇಳದರು ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಾಡಾಗಿತ್ತು ಈ ಮಧ್ಯೆ ನವರಾತ್ರಿ ಅಂಗವಾಗಿ ಗೊಂಬೆ ಹಬ್ಬವನ್ನು ರಾಜ್ಯದೆಲ್ಲೆಡೆ ಆಚರಿಸಲಾಗುತ್ತಿದ್ದು ಅರಮನೆ ನಗರಿ ಮೈಸೂರಿನಲ್ಲಿ ಗೊಂಬೆಹಬ್ಬ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ ಮೈಸೂರಿನ ರಾಜಮನೆತನ ಹಲವಾರು ಶತಕಗಳ ಹಿಂದೆ ಆರಂಭಿಸಿದ ಸಾಂಪ್ರದಾಯಕ ಗೊಂದೆ ಹಬ್ಬ ವೈಶಿಷ್ಟಪೂರ್ಣವಾಗಿದ್ದು ಮಹಿಳೆಯರ ಕೌಶಲವನ್ನು ಇದು ಪ್ರತಿಬಿಂಬಿಸುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದ್ದು ವಿವಿಧ ದೇವಾಲಯಗಳಲ್ಲಿ ಉತ್ತವಗಳು ಏರ್ಪಾಡಾಗಿವೆ ಶಕ್ತಿಮಾತೆಯ ದೇವಾಲಯಗಳಲ್ಲಿ ದೇವಿಯನ್ನು ಪಟ್ಟಕ್ಷೆ ಕೂರಿಸಿ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ದೊಡ್ಡಬಳ್ಳಾಪುರದ ಸಪ್ತಮಾತೃಕಾ ಮಾರಿಯಮ್ಮ ದೇವಾಲಯದಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಶ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ

ಪರಮೇಶ್ವರ್ ಹೇಳಿದ್ದಾರೆ ತುಮಕೂರಿನಲ್ಲಿಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಆಯೋಜಿಸಿದ್ದ ಡಿಜಿಟಲ್ ಗ್ರಂಥಗಳು ಹಾಗೂ ಸ್ನಾರ್ಟ್ ಡಿಜೆಟಲ್ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು ಆಧುನಿಕ ಯುಗದಲ್ಲಿ ಡಿಜೆಟಲ್ ಗ್ರಂಥಾಲಯಗಳ ಅಗತ್ಯವಿದೆ ಇಂತಹ ಗ್ರಂಥಾಲಯಗಳನ್ನು ಮತ್ತಪ್ಪು ಜನಸ್ನೇಹಿ ಮಾಡುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು ದೇತ ಇಂಧನ ಸ್ವಾವಲಂಬನೆ ಸಾಧಿಸುವಲ್ಲಿ ಅಗತ್ಯ ಸಂಶೋಧನೆ ಆವಿಷ್ಕಾರಗಳಿಗೆ ಯುವಜನತೆ ಮುಂದಾಗಬೇಕೆಂದು ಸಂಸದ ಡಾ

ವೀರಪ್ಪಮೊಯ್ಲಿ ಸಲಹೆ ಮಾಡಿದ್ದಾರೆ ಚಿಕ್ಕಬಳ್ಳಾಮರ ತಾಲೂಕಿನ ಮುದ್ದೇನಹಳ್ಳಯಲ್ಲಿರುವ ವಿಶ್ವೇಶ್ವರಯ್ಕ ತಾಂತ್ರಿಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ರಾಜೀವ್ಗಾಂಧಿ ಪೆಟ್ರೋಲಿಯಂ ತಂತ್ರಜ್ಞಾನ ಸಂಸ್ಥೆ ವತಿಯಿಂದ ನೂತನವಾಗಿ ಆರಂಭಿಸಿದ ಎಂ

ಇತರೆ ಮೂವರು ಗಾಯಗೊಂಡಿದ್ದಾರೆ ಮೃತರು ಇದೇ ತಾಲೂಕಿನ ರಾಂಜನಗಿ ಗ್ರಾಮದವರು ಎಂದು ಗುರುತಿಸಲಾಗಿದೆ ತೀವ್ರವಾಗಿ ಗಾಯಗೊಂಡ ಒಬ್ಬ ವ್ಯಕ್ತಿಯನ್ನು ಜೇವರ್ಗಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಫಟನೆಯ ನಂತರ ಲಾರಿ ಚಾಲಕ ಪರಾರಿಯಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಪರಿಸರವಾದಿಗಳು ಮೈಸೂರಿನಲ್ಲಿಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಯೋಜನೆಯನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಕೋರಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಗೆ ಜ್ವಾಪನಪತ್ರ ಸಲ್ಲಿಸಿದರು